ಕೋವಿಡ್ ಲಸಿಕೆ ಅನುಮೋದನೆಗೆ ಎಲ್ಲಾ ಮುಂಜಾಗ್ರತಾ ಕ್ರಮ ಕೇಂದ್ರ ಆರೋಗ್ನ ಸಚಿವ ಡಾ

ಒಡಿತಾದ ಸಂಬಾಲ್ಪುರ್ ಐಐಎಂಗೆ ಶಾಶ್ವತ ಕ್ಷಾಂಪಸ್ ನಿರ್ಮಿಸುವ ಕಟ್ಟಡಗಳಿಗೆ ವೀಡಿಯೊ ಕಾಸ್ವರೆನ್ಸ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು ನಿರ್ವಹಣೆಯ ನಿಜವಾದ ಸವಾಲುಗಳೆಂದರೆ ಕೇವಲ ಸಂಸ್ಟೆಗಳನ್ನು ನಿರ್ವಹಿಸುವುದು ಮಾತ್ರವಲ್ಲ ಜನರ ಜೀವನ ಮಟ್ಟದಲ್ಲಿ ಸುಧಾರಣೆ ತರುವುದೇ ನಿಜವಾದ ನಿರ್ವಹಣೆ ಎಂದರು ಆವಿಷ್ಣಾರ ಏಕತೆ ಮತ್ತು ಎಲ್ಲರನ್ನೂ ಒಳಗೊಂಡ ಪ್ರಗತಿ ಸಾಧಿಸುವ ವಿಸ್ತತ ಸಿದ್ದಾಂತ ಆಧರಿಸಿದ ನಿರ್ವಹಣೆಯೇ ಅತಿ ಮುಖ್ಯ ಅಭಿವೃದ್ಧಿಯಿಂದ ವಂಚಿತರಾದವರು ಮತ್ತು ಹಿಂದುಳಿದವರನ್ನು ಪ್ರಗತಿಯ ಪಯಣಕ್ಕೆ ಸೇರಿಸಿಕೊಳ್ಳಬೇಕು ಎಂದು ಪ್ರಧಾನಮಂತ್ರಿ ಪ್ರತಿಪಾದಿಸಿದರು ಕೃಷಿ ವಲಯದಿಂದ ಬಾಹ್ಕಾಕಾಶ ರಂಗದವರೆಗೆ ನವೋದ್ಯಮಗಳ ವ್ಯಾಪ್ತಿ ಹೆಚ್ಚಾಗುತ್ತಿದೆ ಬಹುತೇಕ ನವೋದ್ಯಮಗಳು ಎರಡು ಮತ್ತು ಮೂರನೇ ಹಂತದ ನಗರಗಳಲ್ಲಿ ತಲೆ ಎತ್ತುತ್ತಿವೆ ನವೋದ್ದಮಗಳಗೆ ಪರಿಣಾಮಕಾರಿ ವ್ಯವಸ್ಟಾಪಕರ ಅಗತ್ಲವಿದೆ ಅವರು ಸಂಸ್ಥೆಗಳನ್ನು ನಿರ್ವಹಣೆ ಮಾಡುವುದರ ಜೊತೆಗೆ ಬ್ರ್ಲಾಂಡ್ ಇಂಡಿಯಾವನ್ನು ಜಾಗತಿಕ ಮಾರುಕಟ್ಟೆಗೆ ಪರಿಚಯಿಸುವ ಕೆಲಸ ಮಾಡಬೇಕಿದೆ ಎಂದು ಪ್ರಧಾನಮಂತ್ರಿ ಒತ್ತಿ ಹೇಳದರು

ಈ ಸಂಸ್ಟೆಗಳಲ್ಲಿರುವ ಶ್ರತಿಭಾವಂತ ಮನಸ್ಸುಗಳು ಆತ್ಮನಿರ್ಭರ್ ಭಾರತ್ ಆಂದೋಲನವನ್ನು ಬಲಪಡಿಸಲು ನೆರವಾಗಬೇಕು ಎಂದು ಕರೆ ನೀಡಿದರು ದೇತದ ಸಣ್ಣ ನಗರ ಮತ್ತು ಪಟ್ಟಣಗಳಲ್ಲಿ ಐಐಎಂನಂತಹ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವುದರಿಂದ ನವೋದ್ಗಮ ಪರಿಸರ ವಿಸ್ತಾರಗೊಳಿಸಲು ಸಾಧ್ಯವಾಗಲಿದೆ ಎಂದು ನರೇಂದ್ರ ಮೋದಿ ತಿಳಿಸಿದರು

ಈ ಪ್ರತಿಷ್ಠಿತ ಸಂಸ್ಥೆಯ ಮೂಲಸೌಕರ್ಯ ಅಭಿವೃದ್ದಿಗೆ ಪ್ರಧಾನಮಂತ್ರಿಯವರು ಶಂಕುಸ್ಥಾಪನೆ ನೆರವೇರಿಸುತ್ತಿರುವುದು ಸಂತಸ ತಂದಿದೆ ಎಂದರು

ಲಿಸಿಕೆ ಬಳಕೆಯ ಕಾರ್ಯಸಾಧ್ಯತೆಗಳ ಮೌಲ್ಯಮಾಪನ ಉದ್ದೇಶದಿಂದ ಈ ಕಾರ್ಯಕ್ರಮ ರೂಪಿಸಲಾಗಿದೆ

ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಉಚಿತ ಲಸಿಕೆ ದೆಹಲಿಗೆ ಮಾತ್ರ ಸೀಮಿತವಾಗದೇ ದೇಶಾದ್ಯಂತ ವಿತರಿಸಲು ನಿರ್ಧರಿಸಲಾಗಿದೆ ಎಂದರು

ಲಸಿಕೆಯ ಸುರಕ್ಷತೆ ಮತ್ತು ಪರಿಣಾಮಕಾರಿತ್ವದ ಬಗ್ಗೆ ಹರಡುತ್ತಿರುವ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು ಎಂದು ಅವರು ಮನವಿ ಮಾಡಿದರು ಲಿಸಿಕೆಯ ಅನುಮೋದನೆಗೆ ಮುನ್ನ ಕ್ಲೆಗೊಳ್ಳಬೇಕಾದ ಎಲ್ಲಾ ಮುಂಜಾಗ್ರತಾ ಕ್ರಮಗಳ ವಿಷಯದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ರಾಜಿ ಆಗದು ದೇಶಾದ್ಯಂತ ಇಂದು ಲಸಿಕೆಯ ಅಣಕು ಚಿಕಿತ್ತೆ ನೀಡಲಾಗುತ್ತಿದೆ ಎಲ್ಲಾ ಮುಂಜಾಗ್ರತಾ ವಿಧಿವಿಧಾನಗಳನ್ನು ಅನುಸರಿಸಲಾಗುತ್ತಿದೆ ಎಂದು ಸಚಿವರು ಸ್ಪಪಡಿಸಿದರು

ಕೊರೋನಾ ಸ್ಕ್ರಿಯ ಪ್ರಕರಣಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಕಾಣುತ್ತಿದೆ

ಇದರಿಂದಾಗಿ ದೈನಂದಿನ ಹೊಸ ಪ್ರಕರಣಗಳಿಗಿಂತ ಚೇತರಿಕೆ ಪ್ರಕರಣಗಳು ಹೆಚ್ಚಾಗುತ್ತಿವೆ ದೇತಾದ್ದಂತ ವೈದ್ಯಕೀಯ ಮೂಲಸೌಕರ್ಯ ಹೆಚ್ಚಳ ಗುಣಮಟ್ಟದ ಚಿಕಿತ್ಸಾ ಕ್ರಮಗಳು ವೈದ್ಯರು ಅರೆವೈದ್ಯಕೀಯ ಸಿಬ್ಬಂದಿ ಮತ್ತು ಆರೋಗ್ಲ ಕಾರ್ಯಕರ್ತರ ಅವಿರತ ಶ್ರಮ ಮತ್ತು ಬದ್ದತೆಯಿಂದಾಗಿ ಹೊಸ ಪ್ರಕರಣಗಳ ಸಂಖ್ಲೆ ನಿಯಂತ್ರಣಕ್ಕೆ ಬರುತ್ತಿದ್ದು ಗುಣಮುಖರಾಗುವವರ ಸಂಖ್ಯೆ ಹೆಚ್ಚಾಗುತ್ತಿವೆ

ಚೀನಾ ರಕ್ಷಣಾ ಸಚಿವಾಲಯದ ವಕ್ತಾರ ಕರ್ನಲ್ ತನ್ ಕೆಫಿ ಮಾಧ್ಲಮಗೋಷ್ಟಿಯಲ್ಲಿ ಈ ವಿಷಯ ತಿಳಿಸಿದ್ದಾರೆ

ಚೀನಾ ರಕ್ಷಣಾ ಸಚಿವಾಲಯದ ವೆಬ್ಸೈಟ್ನಲ್ಲಿ ಪ್ರಕಟವಾಗಿರುವ ಹೇಳಿಕೆಯ ಪ್ರಕಾರ ಲಡಾಖ್ ಗಡಿಯಲ್ಲಿ ಪರಿಸ್ತಿತಿ ಸ್ಥಿರವಾಗಿದೆ ಭಾರತದ ಜೊತೆ ಸೇನಾ ಮತ್ತು ರಾಜತಾಂತ್ರಿಕ ಮಟ್ಟದಲ್ಲಿ ಸಂವಹನ ಮತ್ತು ಸಂಪರ್ಕ ಕಾಪಾಡಲು ಚೀನಾ ಬಯಸುತ್ತಿದೆ ಎಂದು ಅವರು ತಿಳಿಸಿದರು ಕಮಾಂಡರ್ ಮಟ್ಟದ ಮಾತುಕತೆಗೆ ಉಭಯ ರಾಷ್ವಗಳು ಒಲವು ತೋರುತ್ತಿದ್ದು ಗಡಿ ಪರಿಸ್ಥಿತಿ ತಿಳಿಗೊಳಿಸಲು ಆಸಕ್ತಿ ತೋರುತ್ತಿವೆ ಎಂದು ಬೀಜೆಂಗ್ನಲ್ಲಿರುವ ನಮ್ನ ಬಾತ್ಸೀದಾರರು ವರದಿ ಮಾಡಿದ್ದಾರೆ ಗಡಿಯಲ್ಲಿ ಸೇನಾಪಡೆಗಳ ನಿಯೋಜನೆಯನ್ನು ನಿಷ್ಕಿಯಗೊಳಿಸಲು ಕಮಾಂಡರ್ ಮಟ್ಟದ ಮಾತುಕತೆ ನೆರವಾಗಲಿದೆ ಗಡಿಭಾಗದಲ್ಲಿ ಶಾಂತಿ ಸ್ವಾಪಿಸಲು ಮತ್ತಷ್ಟು ಮಾತುಕತೆ ನಡೆಯಬೇಕು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ

ಸಂತಾಪ ಸಂದೇಶ ನೀಡಿರುವ ರಾಷ್ಲಪತಿ ರಾಮನಾಥ್ ಕೋವಿಂದ್ ಬೂಟಾಸಿಂಗ್ ಅವರ ನಿಧನದಿಂದ ಅತಿಹೆಚ್ಚು ಕಾಲ ಸಂಸದರಾಗಿ ಸೇವೆ ಸಲ್ಲಿಸಿದ ತ್ರೀಮಂತ ಆಡಳಿತ ಅನುಭವವುಳ್ಳ ವ್ಯಕ್ತಿಯೊಬ್ಬರನ್ನು ದೇಶ ಕಳೆದುಕೊಂಡಂತಾಗಿದೆ ಬೂಟಾಸಿಂಗ್ ಶೋಷಿತರು ಹಾಗೂ ತುಳಿತಕ್ಕೊಳಗಾಗಿದ್ದವರ ಧ್ವನಿಯಾಗಿದ್ದರು ಎಂದು ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಸಂತಾಪ ವ್ಯಕ್ತಪಡಿಸಿ ಬೂಟಾಸಿಂಗ್ ಅವರು ಅನುಭವಿ ಆಡಳಿತಗಾರ ಹಾಗೂ ಬಡವರ ಮತ್ತು ಶೋಷಿತರ ಕಲ್ಕಾಣಕ್ಕಾಗಿ ಸಮರ್ಪಕ ಧ್ವನಿ ಎತ್ತಿದ್ದ ನಾಯಕ ಎಂದು ಟ್ವೀಟ್ ಮಾಡಿದ್ದಾರೆ ಬೂಟಾಸಿಂಗ್ ಕಳೆದ ಅಕ್ಷೋಬರ್ನಿಂದ ಕೋಮಾದಲ್ಲಿದ್ದು ಅವರನ್ನು ಏಮ್ಸ್ ಆಸ್ವತ್ರೆಗೆ ದಾಖಲಿಸಲಾಗಿತ್ತು ಅಡುಗೆ ಅನಿಲ ರೀಫಿಲ್ ಬುಕ್ ಮಾಡಲು ಮತ್ತು ಹೊಸ ಸಂಪರ್ಕಗಳ ನೋಂದಣಿಗಾಗಿ ವಿಶಿಷ್ಷ ಮಿಸ್ಡ್ ಕಾಲ್ ಸೌಲಭ್ಞಕ್ಷೆ ಕೇಂದ್ರ ಷೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರಧಾನ್ ಚಾಲನೆ ನೀಡಿದ್ದಾರೆ ದೇಶಕ್ಕೆ ಈ ಸೌಲಭ್ಞ ಹೊಸ ವರ್ಷದ ಉಡುಗೊರೆ ಎಂದು ಬಣ್ಣಿಸಿದ ಸಚಿವರು ಈ ಸೌಲಭ್ಞವನ್ನು ಭಾರತೀಯ ತೈಲ ಕಂಪನಿ ತನ್ನ ಇಂಡೇನ್ ಎಲ್ಪಿಜಿ ಗ್ರಾಹಕರಿಗಾಗಿ ಕಲ್ಪಿಸಿದೆ

ಈ ಸೌಲಭ್ಯ ದೇಶಾದ್ದಂತ ಲಭ್ಯವಿರುತ್ತದೆ ಗ್ರಾಪಕರು ಇದೇ ಸಂಖ್ಯೆಗೆ ಮಿಸ್ಡ್ ಕಾಲ್ ನೀಡುವ ಮೂಲಕ ಹೊಸ ಸಂಪರ್ಕಕ್ನೂ ನೋಂದಾಯಿಸಿಕೊಳ್ಳಬಹುದು ಎಂದು ಸಚಿವರು ತಿಳಿಸಿದ್ದಾರೆ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

ಸಾರ್ವಜನಿಕರು ಜಾಲತಾಣಗಳ ಮೂಲಕ ನೋಂದಣಿ ಮಾಡಿಸಬಹುದಾಗಿದ್ದು

ಸ್ಥಳದಲ್ಲೇ ಪ್ರವೇತಕ್ಕೆ ಟಕೆಟ್ ಖರೀದಿಸುವ ಸೌಲಭ್ಯವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ